ರಾಜ್ಯದ ಸಮಿಕ್ರ ಸರ್ಕಾರಕ್ಕೆ ವರ್ಷ ಪೂರ್ಣ ಅಭಿವೃದ್ಧಿ ಮೈತ್ರಿ ಸರ್ಕಾರದ ದೃಢ ಸಂಕಲ್ಪ ಎಚ್

ಸುರಕ್ಷಿತ ಹಾಗೂ ಸಮೃದ್ಧ ಭಾರತವನ್ನು ಕಟ್ಟುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೆದಿದೆ ರಾಷ್ಟಪತಿ ರಾಮನಾಥ ಕೋವಿಂದ್ ಅಭಿಮತ ರಾಜಧಾನಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಟೆ ತ್ಯಾಗರಾಜನ್ ಸಮಿತಿಯ ವರದಿ ಆಧರಿಸಿ ಪರಿಹಾರ ಡಾಕ್ಟರ್ ಜಿ

ಈಗ ವಾರ್ತೆಗಳ ವಿವರ ಅಂತಾರಾಷ್ಟೀಯ ಯೋಗದ ದಿನದ ಸಂದರ್ಭದಲ್ಲಿ ದೇತದ ಪ್ರಧಾನ ಸಮಾರಂಭ ನಮೋ ನಮಃ ಯೋಗಾಯ ಥ್ಕೇಯದೊಂದಿಗೆ ರಾಂಚಿಯ ಶ್ರಭಾತ್ ತಾರಾ ಮೈದಾನದಲ್ಲಿ ಈ ದೆಳಗ್ಗೆ ವರ್ಣರಂಜಿತವಾಗಿ ಆಯೋಜಿತವಾಗಿತ್ತು

ಎಲ್ಲರಿಗೂ ಅಂತಾರಾಷ್ಟೀಯ ಯೋಗ ದಿನದ ಶುಭ ಕಾಮನೆಗಳು ಎಂದು ತಮ್ಮ ಭಾಷಣ ಆರಂಭಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಲಿ ಬಣ್ಣದ ಖಾದಿ ಮ್ಯಾಟ್ಗಳೊಂದಿಗೆ ಚದುರಂಗದ ಹಾಸಿನಂತೆ ಕಾಣುತ್ತಿದ್ದ ನೆಲದ ಮೇಲೆ ಯೋಗಪಟುಗಳೊಂದಿಗೆ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು

ವನವಾಸಿ ನಗರವಾಸಿ ಹಾಗೂ ಬಡವರಿಗೂ ಕೂಡ ಯೋಗವನ್ನು ತಲುಪಿಸುವುದು ತಮ್ನ ಗುರಿ ಭಾರತೀಯ ಸಂಜಾತ ಯೋಗ ಇಂದು ಜಗತ್ತನ್ನು ಒಗ್ಗೂಡಿಸಿದೆ

ಪೃದಯದ ಸ್ವಾಸ್ತ್ಯಕ್ಷಾಗಿ ಯೋಗ ಈ ಬಾರಿಯ ಯೋಗ ದಿನಾಚರಣೆಯ ಧ್ವೇಯ ಕಿರಿಯರಿಗೂ ಹೃದಯ ಸಂಬಂಧಿ ರೋಗಗಳು ಬಾಧಿಸುತ್ತಿರುವುದು ಕಳವಳಕಾರಿ ಎಂದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಡಿಯೋ ಸಂದೇಶದೊಂದಿಗೆ ಯೋಗ ದಿನ ಆಚರಿಸುವಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಲ್ಲ ಭಾರತೀಯ ರಾಯಬಾರ ಕಚೇರಿಗಳಿಗೆ ಹಾಗೂ ವಿದೇತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಭಾರತೀಯ ಮಿಷನ್ಗಳ ಮುಖ್ಯಸ್ವರಿಗೆ ಶಿಷ್ಠಾಚಾರ ಸಂದೇತ ರವಾನಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಇಲಾಖೆ ವಕ್ತಾರ ರವೀಶ ಕುಮಾರ ಹೊಸ ದಿಲ್ಲಿಯಲ್ಲಿ ಸುದ್ದಿ ಸಂಸ್ಥೆಗೆ ಮಾಹಿತಿ ನೀಡಿದ್ದಾರೆ

ಯೋಗ ಪ್ರದರ್ಶನ ಹಾಗೂ ಜನ ಜಾಗೃತಿ ವಿಶೇಷ ಕಾರ್ಯಕ್ರಮಗಳು ರಾಜ್ಯದಲ್ಲೆಡೆ ಯಶಸ್ವಿಯಾಗಿ ಪೂರ್ಣಗೊಂಡ ವರದಿಗಳು ಬರುತ್ತಿವೆ

ಗದಗನ ಭೀಷ್ನ ಕೆರೆಯ ಬಸವೇಶ್ವರ ಮತ್ತಳಿ ಆವರಣದಲ್ಲಿ ಆಯೋಜಿತವಾದ ಯೋಗ ಕಾರ್ಯಕ್ರಮಕ್ಕೆ ಈ ಬೆಳಗ್ಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಚಾಲನೆ ನೀಡಿದ್ದಾರೆ ಧಾರವಾಡದ ಆರ್

ಶೆಟ್ಟ ತ್ರೀಡಾಂಗಣದಲ್ಲಿ ಆಯೋಜಿತವಾದ ಕಾರ್ಯಕ್ರಮದಲ್ಲಿ ಸಹಸ್ರಾರು ಯೋಗಪಟುಗಳು ಯೋಗ ದಿನದ ಅಂಗವಾಗಿ ಯೋಗ ಪ್ರಾತ್ಯಕ್ಷಿಕೆ ನೀಡಿದರು ಬೆಂಗಳೂರಿನ ಕಂಠೀರವ ಹೊರಾಂಗಣ ತ್ರೀಡಾಂಗಣದಲ್ಲಿ ಆಯೋಜಿತವಾಗಿರುವ ಪ್ರಧಾನ ಕಾರ್ಯಕ್ರಮದ ಆಯೋಜಿತವಾಗಿದೆ ಈ ಬಾರಿ ರಬ್ಬರ್ ಮ್ಯಾಟ್ ಬದಲಿಗೆ ಖಾದಿ ಮ್ಯಾಟ್ ಬಳಸುತ್ತಿರುವುದು ವಿಶೇಷ ಹೆಸರಾಂತ ಯೋಗ ಗುರು ಪ್ರಕಾಶ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಯೋಗಭ್ಯಾಸ ಶಾಂತಿ ಮಂತ್ರ ಹಾಗೂ ಸಂಕಲ್ಪ ಮುದ್ರಾ ಯೋಗ ನಡೆಯುತ್ತಿದೆ

ಆಯುಷ್ ಇಲಾಖೆ ಆಯುಕ್ತರಾದ ಮೀನಾಕ್ಷಿ ನೇಗಿ ಸುದ್ದಿಗಾರರಿಗೆ ಮಾಹಿತಿ ನೀಡಿ ಬೆಂಗಳೂರು ವಿಶ್ವವಿದ್ದಾಲಯದ ಜ್ವಾನ ಭಾರತಿ ಆವರಣದಲ್ಲಿ ಆಯೋಜತ ಯೋಗ ಕಾರ್ಯಕ್ರಮವನ್ನು ರಾಜ್ಯಪಾಲ ವಜೂಭಾಯಿ ವಾಲಾ ಉದ್ಘಾಟಿಸಿದ್ದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಎಂದರು

ಡಾಕ್ಷರ್ ಮೈಸೂರು ಮಂಜುನಾಥ ರಾಗ ಸಂಯೋಜಿಸಿದ ಯೋಗ ನಿಯೋಗಕೈ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಗೀತ ಸಾಹಿತ್ಯ ಹಾಗೂ ಪ್ರವೀಣ್ ಡಿ

ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಧ್ವನಿ ನೀಡಿದ್ದಾರೆ

ಇಂದು ಮೈಸೂರು ಪಂಜಾಬ್ ಹಾಗೂ ಲಂಡನ್ನಲ್ಲಿ ಯೋಗ ನಿಯೋಗ ಗೀತೆ ಯೋಗ ಪ್ರದರ್ಶನಕ್ಕೂ ಮುನ್ನ ನುಡಿಸಲಾಗುತ್ತಿದೆ

ವಿಶ್ವ ಯೋಗ ದಿನದ ಅಂಗವಾಗಿ ಈ ಬೆಳಗ್ಗೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕರ್ನಾಟಕ ಜನ ಸಂಪರ್ಕ ಕಾರ್ಯಲಯದ ವತಿಯಿಂದ ಮಂಗಳೂರಿನಲ್ಲಿ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಯೋಗ ಜಾಥಾ ಯೋಗ ಛಾಯಾಚಿತ್ರ ಪ್ರದರ್ಶನ ಯಕ್ಷಗಾನ ಹಾಗೂ ಯೋಗ ಪ್ರಾತ್ನಕ್ಷಿಕೆ ಆಯೋಜಿತವಾಗಿದೆ ಜತೆಗೆ ಪ್ರಕಾಶನ ವಿಭಾಗದ ಯೋಗ ಸಂಚಿಕೆ ಬಿಡುಗಡೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಗೊಳಿಸಲಾಗಿದೆ ರಾಜ್ಯ ಜನ ಸಂಪರ್ಕ ಕಾರ್ಯಾಲಯದ ಪ್ರಾದೇಶಿಕ ಹೆಚ್ಚುವರಿ ಮಹಾನಿರ್ದೇಶಕ ಎಂ ನಾಗೇಂದ್ರಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಸಂಧ್ಯಾ ಮುಂದಿನ ತಿಂಗಳು ಅಸ್ಸಾಂನಲ್ಲಿ ನಡೆಯಲಿರುವ ರಾಷ್ಟ ಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ

ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಒಂದು ವರ್ಷ ಮೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಒಂದು ವರ್ಷದ ಸಾಧನೆ ಕುರಿತ ಪುಸ್ತಕ ಮೈತ್ರಿ ಪರ್ವವನ್ನು ಮುಖ್ಡಮಂತ್ರಿ ಎಚ್

ಕುಮಾರಸ್ವಾಮಿ ಹಾಗೂ ಉಪಮುಖ್ಚಮಂತ್ರಿ ಡಾಕ್ಷರ್ ಜಿ

ಹೀಗಾಗಿ ಕಾಂಗ್ರೆಸ್ ಜತೆಗೂಡಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿ ಒಂದು ವರ್ಷ ಪೂರ್ಣಗೊಳಿಸಿದ್ದೇವೆ ಈ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಸೇರಿದಂತೆ ಹತ್ತು ಹಲವು ಅಭಿವೃದ್ಧಿ ಯೋಜನೆ ಜಾರಿಗೆ ತಂದಿದ್ದೇವೆ ಎಂದರು ರಾಜ್ಯದ ಅಭಿವೃದ್ಧಿ ಮೈತ್ರಿ ಸರ್ಕಾರದ ದೃಢಸಂಕಲ್ಪ ಮತ್ತು ಬದ್ಧತೆ ಇದರಿಂದ ಹಿಂದೆ ಸರಿಯುವ ಪ್ರಕ್ಷೆಯೇ ಇಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು ಸುದ್ಭಢ ನವಭಾರತದ ಮಹತ್ವಾಕಾಂಕ್ಷೆಯೊಂದಿಗೆ ಸುರಕ್ಷಿತ ಹಾಗೂ ಸಮೃದ್ದ ಭಾರತವನ್ನು ಕಟ್ಟುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೆದಿದೆ ಈ ಪಯಣ ಎಲ್ಲರೊಂದಿಗೆ ಎಲ್ಲರ ವಿಕಾಸದ ಅಡಿಗಲ್ಲಾಗಿದೆ ಎಂದು ರಾಷ್ಟಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ ಸಂಸತ್ತಿನ ಉಭಯ ಸದನಗಳ ಜಂಟ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ರಾಷ್ಟಪತಿಯವರು ಕೇಂದ್ರ ಸರ್ಕಾರ ಕಾರ್ಯಾರಂಭಿಸಿದ ಮೊದಲ ದಿನದಿಂದಲೇ ಜನರು ಎದುರಿಸುತ್ತಿರುವ ಸಂಕಪ್ಪಗಳನ್ನು ದೂರ ಮಾಡಿ ಅಗತ್ತ ಸೌಲಭ್ಧಗಳನ್ನು ಒದಗಿಸಿ ಅವರ ಬದುಕನ್ನು ಸುಧಾರಿಸಲು ಬದ್ದವಾಗಿದೆ ಎಂದು ತಿಳಿಸಿದರು

ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು ದೆಂಗಳೂರಿಗೆ ಲಿಂಗನಮಕ್ಕಿ ಜಲಾಶಯದಿಂದ ನೀರು ತರುವ ಬಗ್ಗೆ ಜನಾಭಿಪ್ರಾಯ ಪಡೆದುಕೊಂಡು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಹೇಳಿದರು

ರಾಜ್ಯದ ಸಮ್ಮಿತ್ರ ಸರ್ಕಾರಕ್ಕೆ ವರ್ಷ ಪೂರ್ಣ ಅಭಿವೃದ್ಧಿ ಮೈತ್ರಿ ಸರ್ಕಾರದ ದೃಢ ಸಂಕಲ್ಪ ಎಚ್

ಸುರಕ್ಷಿತ ಹಾಗೂ ಸಮೃದ್ಧ ಭಾರತವನ್ನು ಕಟ್ಟುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೆದಿದೆ ರಾಷ್ಟಪತಿ ರಾಮನಾಥ ಕೋವಿಂದ್ ಅಭಿಮತ ರಾಜಧಾನಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ತ್ಯಾಗರಾಜನ್ ಸಮಿತಿಯ ವರದಿ ಆಧರಿಸಿ ಪರಿಹಾರ ಡಾಕ್ಟರ್ ಜಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು